ಅಶೋಕ್ ಮಾಹಿತಿ

ಅರಬ್ಬೀ ಸಮುದ್ರದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದ ರಾಜ್ಯದ ಉತ್ತರ ಕರ್ನಾಟಕ ಮಲೆನಾಡು ಭಾಗದ ಪಲವು ಜಿಲ್ಲೆಗಳಲ್ಲಿ ಕುಂಭದ್ರೋಣ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಘಟಪ್ರಭಾ ಮಲಪ್ರಭಾ ಮತ್ತು ತುಂಗಭದ್ರಾ ನದಿಗಳು ಉಕ್ಕೆ ಪರಿಯುತ್ತಿದ್ದು ಪ್ರವಾಪ ಭೀತಿ ಎದುರಾಗಿದೆ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಉಕ್ಕಿ ಪರಿಯುತ್ತಿರುವುದರಿಂದ ಸಾರ್ವಜನಿಕರು ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ನಿರ್ವಹಣಾ ಕೇಂದ್ರದ ನಿರ್ದೇಶಕ ಎಸ್ ಶ್ರೀನಿವಾಸರೆಡ್ಡಿ ತಿಳಿಸಿದ್ದಾರೆ ಭಾರಿ ಮಳೆಯಿಂದ ನೂರಾರು ಕಟ್ಟಡಗಳು ಸಂಪೂರ್ಣ ಮತ್ತು ಭಾಗಶಃ ಜಖಂಗೊಂಡಿವೆ ಸಾವಿರಾರು ಹೆಕ್ವೇರ್ ಪ್ರದೇಶದಲ್ಲಿನ ಆಲೂಗಡ್ಡೆ ಈರುಳ್ಳಿ ಕಬ್ಬು ಭತ್ತ ಬಾಳೆ ಸೇರಿದಂತೆ ಅಪಾರ ಪ್ರಮಾಣದ ಬೆಳೆಗಳಿಗೆ ಹಾನಿಯಾಗಿದೆ ನೆರೆಪೀಡಿತ ಜಿಲ್ಲೆಗಳಲ್ಲಿ ಪರಿಸ್ಥಿತಿಯನ್ನು ಖುದ್ದಾಗಿ ನಿಭಾಯಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಸೂಚಿಸಿದ್ದಾರೆ ಇನ್ನೂ ಕೆಲವು ದಿನ ಭಾರೀ ಮಳೆ ಮುಂದುವರಿಯುವ ಬಗ್ಗೆ ಹವಾಮಾನ ಇಲಾಖೆ ಮುನ್ನೆಚ್ವರಿಕೆ ನೀಡಿದೆ

ಬಳ್ಳಾರಿ ಜಿಲ್ಲೆಯಲ್ಲಿ ತುಂಗಭದ್ರಾ ಜಲಾಶಯದಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟರುವುದರಿಂದ ಐತಿಹಾಸಿಕ ಪಂಪೆಯ ಪುರಂದರ ಮಂಟಪ ಸೇರಿದಂತೆ ಅನೇಕ ಸ್ನಾರಕಗಳು ಮುಳುಗಡೆಯಾಗಿವೆ ಕಂಪ್ಲಿ ಮತ್ತು ಗಂಗಾವತಿ ನಡುವೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಿದೆ ಕಂಪ್ಲಿಯ ಕೋಟೆ ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಮಂಡ್ಡ ಜಿಲ್ಲೆಯಲ್ಲೂ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದ್ದು ಪಳ್ಳ ಕೊಳ್ಳ ಕೆರೆ ಕಟ್ಟೆಗಳು ತುಂಬಿ ಪರಿಯುತ್ತಿವೆ ಮನೆ ಕುಸಿದು ಒಬ್ಬರು ಮ್ಟತಪಟ್ಷಿರುವ ಧಾರುಣ ಘಟನೆ ಜಿಲ್ಲೆಯಲ್ಲಿ ಸಂಭವಿಸಿದೆ ತುಮಕೂರು ಜಿಲ್ಲೆಯ ವಿವಿಧೆಡೆ ಸುರಿದ ಧಾರಾಕಾರ ಮಳೆಗೆ ಪಲವಾರು ಮನೆಗಳ ಗೋಡೆಗಳು ಕುಸಿದಿವೆ ರಸ್ತೆಗಳು ಅನೇಕ ಕಡೆ ಬಿರುಕು ಬಿಟ್ಟಿವೆ ರೈಲು ರಸ್ತೆ ಸಂಚಾರಕ್ಕೆ ತೊಂದರೆಯಾಗಿದೆ ತುಮಕೂರು ನಗರ ಗುಬ್ಬಿ ಮಧುಗಿರಿ ತಾಲೂಕಿನಲ್ಲಿ ಹೆಚ್ಚಿನ ಮಳೆಬಿದ್ದ ಕಾರಣ ಮನೆ ಮತ್ತು ರಸ್ತೆಗಳಿಗೆ ಪಾನಿಯಾಗಿದೆ ಬೆಳಗಾವಿ ಜಿಲ್ಲೆ ಖಾನಾಪೂರ ಬೈಲಹೊಂಗಲ ರಾಮದುರ್ಗ ಮತ್ತು ಬೆಳಗಾವಿ ತಾಲೂಕಿನಲ್ಲಿ ಸುರಿಯುತ್ತಿರುವ ನಿರತಂರ ಮಳೆಯಿಂದಾಗಿ ಮೂರನೇಬಾರಿ ಮಲಪ್ರಭಾ ನದಿಗೆ ಪ್ರವಾಪ ಉಂಟಾಗಿದೆ ನದಿ ತೀರದ ರಾಮದುರ್ಗ ತಾಲೂಕಿನ ಹಿರೇಹಂಪಿಹೊಳಿ ಚಿಕ್ಕಪಂಪಿಹೊಳಿ ಅವರಾದಿ ಸುರೇಬಾನ ಗ್ರಾಮಗಳು ಮತ್ತೊಮ್ಮೆ ಜಲಾವೃತಗೊಂಡಿವೆ ಸಂತ್ರಸ್ತರು ವಿವಿಧೆಡೆ ಆಶ್ರಯ ಪಡೆದುಕೊಂಡಿದ್ದು ಇವರಿಗಾಗಿ ಎರಡು ಪರಿಹಾರ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್

ಬೊಮ್ಮನಹಳ್ಳಿ ತಿಳಿಸಿದ್ದಾರೆ ನದಿ ತೀರದ ಗ್ರಾಮಸ್ತರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿದ್ದು ರಾಮದುರ್ಗ ತಾಲೂಕಿಲ್ಲಿ ಎಸ್ ಡಿ ಆರ್

ಕೊಡಗು ಜಿಲ್ಲೆಯಲ್ಲಿಯೂ ನಿನ್ನೆ ಮಧ್ಯಾಪ್ನದಿಂದ ಧಾರಾಕಾರ ಮಳೆಯಾಗುತ್ತಿದೆ ಮಳೆಯಿಂದಾಗಿ ಕೊಡಗು ಜಿಲ್ಲೆಯ ಪ್ರಮುಖ ಜಲಾಶಯ ಪಾರಂಗಿ ಅಣೆಕಟ್ಟಿಗೆ ನೀರಿನ ಒಳಹರಿವು ಹೆಚ್ಚಿದ್ದು

ಕೊಡಗಿನಲ್ಲಿ ಮುಂದುವರೆದಿರುವ ಮಳೆಯಿಂದಾಗಿ ಕಾಫಿ ಕರಿಮೆಣಸು ಸೇರಿದಂತೆ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೃಷಿ ಬೆಳೆಗಳಿಗೆ ಅಪಾರ ಹಾನಿ ಉಂಟಾಗಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಮಳೆಗೆ ನವಲಗುಂದ ತಾಲೂಕಿನ ಕನ್ನೂರು ಗ್ರಾಮದಲ್ಲಿ ಮನೆ ಗೋಡೆ ಕುಸಿದು ಶೇಖವ್ವ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ

ಜಿಲ್ಲೆಯಾದ್ಯಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದ್ದು ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಸಿಬ್ಬಂದಿ ಸಂತ್ರಸ್ತರ ರಕ್ಷಣೆಗೆ ಶ್ರಮಿಸುತ್ತಿವೆ ಎನ್ಡಿಆರ್ಎಫ್ ತಂಡ ಕೂಡ ಆಗಮಿಸುತ್ತಿದೆ ಎಂದು ಜಿಲ್ಲಾಧಿಕಾರಿ ದೀಪಾ ಚೋಳನ್ ತಿಳಿಸಿದ್ದಾರೆ ಮಹಾರಾಪ್ಟ ಮತ್ತು ಮಲೆನಾಡಿನಲ್ಲಿ ಹೆಚ್ಚು ಮಳೆಯಾಗುತ್ತಿರುವ ಕಾರಣ ಕೃಷ್ಣಾ ನದಿ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳಲ್ಲಿ ಪ್ರವಾಪ ಹೆಚ್ಚಾಗುತ್ತಿದ್ದು ನದಿ ತೀರದಲ್ಲಿರುವ ಹಳ್ಳಿಗಳಲ್ಲಿ ಕಟ್ಟೆಚ್ಚರವಹಿಸಲಾಗಿದೆ

ವೆಂಕಟೇಶಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಟಾಧಿಕಾರಿ ಡಾ

ವೇದಮೂರ್ತಿ ಮತ್ತು ಜಿ

ಮುಖ್ಯ ಕಾರ್ಯನಿರ್ವಾಪಕಾಧಿಕಾರಿ ಜಿ

ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯ ನಂತರ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧೆಡೆ ಉಂಟಾಗಿರುವ ಪ್ರವಾಹ ನಷ್ಷ ಕುರಿತು ವರದಿ ಸಲ್ಲಿಸುವಂತೆ ಕೇಂದ್ರ ಸರ್ಕಾರದಿಂದ ಸೂಚನೆ ಬಂದಿದೆ ಈ ತಿಂಗಳೊಳಗೆ ಪರಿಷ್ಣತ ನಷ್ಟದ ವರದಿ ಸಲ್ಲಿಸಲಾಗುವುದು

ಅಶೋಕ್ ಮಾಹಿತಿ ನೀಡಿದ್ದಾರೆ

ಬೆಳಗಾವಿ ಕೊಪ್ಪಳ ರಾಯಚೂರು ಬಾಗಲಕೋಟೆ ಚಿಕ್ರದುರ್ಗ ಧಾರವಾಡ ಹಾವೇರಿ ಉಡುಪಿ ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಜಲಾಶಯಗಳ ಒಳಪರಿವು ಹೆಚ್ಚಾಗಿದ್ದು ವಿಪತ್ತು ನಿರ್ವಹಣೆಗೆ ನಾಲ್ಕು ತಂಡಗಳನ್ನು ಕಳುಹಿಸಲಾಗಿದೆ ಎಂದು ಹೇಳಿದರು

ಯಾವುದೇ ಪಣಕಾಸಿನ ಕೊರತೆ ಇಲ್ಲ ಎಂದು ಆರ್

ಇದೇ ವೇಳೆ ವಿಜಯಪುರ ಯಶವಂತಪುರ ರೈಲು ಸಂಚಾರಕ್ಕೂ ಸಚಿವರು ಚಾಲನೆ ನೀಡಿದರು

ಪಾಸನದಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ವಿಪಕ್ಷಗಳ ದ್ವನಿ ಅಡಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಐಟೆ ಇಡಿ ಸೇರಿದಂತೆ ತನಿಖಾ ಸಂಸ್ಟೆಗಳನ್ನು ಬಳಸಿಕೊಳ್ಳುತ್ತಿದೆ ಎಂದರು ಇಂಥ ಸಂದರ್ಭದಲ್ಲಿ ದೇವೇಗೌಡರು ರಾಷ್ಟ ರಾಜಕಾರಣಕ್ಕೆ ಮರಳಬೇಕು ಅವರ ಅಗತ್ತ ಈಗ ಅನಿವಾರ್ಯವಾಗಿದೆ ಈ ಬಗ್ಗೆ ದೇವೇಗೌಡರ ಜತೆ ಮಾತುಕತೆ ನಡೆಸುತ್ತೇನೆ ಎಂದು ಕುಮಾರಸ್ವಾಮಿ ಹೇಳಿದರು

ಹುಬ್ಬಳ್ಳಿಯಲ್ಲಿ ನಿನ್ನೆ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ಐಟಿ ಇಡಿ ಮತ್ತು ಚುನಾವಣಾ ಆಯೋಗಗಳು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕಾರ್ಯ ನಿರ್ವಹಿಸುತ್ತಿವೆ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ ಕುರಿತು ಅನುಮಾನಗಳಿವೆ ಅವು ಬಿಜೆಪಿಗೆ ಸಹಾಯ ಮಾಡುವಂತಿವೆ ಎಂದು ಹೇಳಿದರು ಕಳೆದ ಐದು ವರ್ಷಗಳಲ್ಲಿ ಮಹಾರಾಷ್ಟದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಹೀಗಿದ್ದೂ ಅಲ್ಲಿನ ಜನ ಬಿಜೆಪಿಗೆ ಹೇಗೆ ಬೆಂಬಲ ನೀಡುತ್ತಾರೆ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದರು